ಿ ಬಜೆಟ್ ಮಂಡನೆಗೂ ಮುನ್ನ ಕ್ಷೇತಪತ್ರ ಬಿಡುಗಡೆಗೆ ವಿಧಾನಸಭೆ ಪ್ರತಿಪಕ್ಷೆ ನಾಯಕ ಬಿ

ಿ ಕೆರೆ ಒತ್ತುವರಿಗಳ ಶೀಪ್ರ ತೆರವಿಗೆ ಕ್ರಮ ಸಣ್ಣ ನೀರಾವರಿ ಖಾತೆ ಸಚಿವ ಕೆ

ವಾರ್ತೆಗಳ ವಿವರ ಪ್ರತಿಕೂಲ ಹವಾಮಾನದಿಂದಾಗಿ ನೇಪಾಳದಲ್ಲಿ ಸಲುಕಿರುವ ರಾಜ್ಜದ ಕೈಲಾಸ ಮಾನಸ ಸರೋವರ ಯಾತ್ರಿಕರನ್ನು ಸುರಕ್ಷಿತವಾಗಿ ಕರೆತರುವ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಮುಖ್ಚಮಂತ್ರಿ ಎಚ್

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಞದಿಂದ ಮಾನಸ ಸರೋವರಕ್ಕೆ ತೆರಳುತ್ತಿದ್ದ ಯಾತ್ರಾರ್ಥಿಗಳನ್ನು ರಕ್ಷಿಸಿ ಸುರಕ್ಷಿತವಾದ ಸ್ಥಳಕ್ಕೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದು ಹೇಳಿದರು ರಾಜ್ಞದ ಎಲ್ಲ ಯಾತ್ರಿಕರು ಸುರಕ್ಷಿತವಾಗಿದ್ದು ಯಾತ್ರಾರ್ಥಿಗಳನ್ನು ತವರಿಗೆ ವಾಪಸ್ ಕರೆ ತರಲಾಗುವುದು ಈ ನಿಟ್ಟನಲ್ಲಿ ನೇಪಾಳದಲ್ಲಿನ ಭಾರತೀಯ ದೂತವಾಸದೊಂದಿಗೆ ಸತತ ಸಂಪರ್ಕದಲ್ಲಿರುವುದಾಗಿ ತಿಳಿಸಿದರು ಮಾನಸ ಸರೋವರಕ್ಷೆ ತೆರಳಿದ್ದ ಯಾತ್ರಾರ್ಥಿಗಳ ಸುರಕ್ಷೆಗೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲಿ ನಿನ್ನೆ ಶೂನ್ದ ವೇಳೆಯಲ್ಲಿ ಬಿಜೆಪಿ ಸದಸ್ಯ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಪ್ರಸ್ತಾಪಕ್ಕೆ ಪ್ರತಿಕ್ರಿಯಿಸಿದ ಕಂದಾಯ ಖಾತೆ ಸಚಿವ ಆರ್

ದೇಶಪಾಂಡೆ ಕೇಂದ್ರ ಸರ್ಕಾರ ಮತ್ತು ನೇಪಾಳದ ರಾಯಭಾರಿ ಜೊತೆ ರಾಜ್ಯ ಸರ್ಕಾರ ನಿಕಟ ಸಂಪರ್ಕದಲ್ಲಿದೆ ಎಂದು ಮಾಹಿತಿ ನೀಡಿದರು ರಾಜ್ಯದ ಎಲ್ಲ ಯಾತಾರ್ಥಿಗಳು ಸುರಕ್ಷಿತವಾಗಿದ್ದು ಅವರಿಗೆ ನೇಪಾಳದ ಅಧಿಕಾರಿಗಳು ಮತ್ತು ಸೇನಾ ಪಡೆಯಿಂದ ಆಹಾರ ಮತ್ತು ವಸತಿ ಪೂರೈಸಲಾಗುತ್ತಿದೆ ಎಂದು ಸಚಿವ ದೇಶಪಾಂಡೆ ಹೇಳಿದರು ಭಾರಿ ಮಳೆಯಿಂದಾಗಿ ಯಾತ್ರಾರ್ಥಿಗಳಿಗೆ ತೊಂದರೆ ಆಗಿರುವುದು ನಿಜ ಆದರೆ ಅವರ ರಕ್ಷಣೆಗೆ ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಂಡಿದೆ ಸಂತ್ರಸ್ತರ ರಕ್ಷಣೆಗೆ ಕೇಂದ್ರದ ಗೃಹ ಮತ್ತು ವಿದೇತಾಂಗ ಸಚಿವಾಲಕ್ಕೆ ಮನವಿ ಮಾಡಲಾಗಿದೆ ಎಂದು ಆರ್

ಹವಾಮಾನ ವೈಪರಿತ್ಯದಿಂದಾಗಿ ಉಳಿದ ಮೂವರಾದ ಚನ್ನಪಟ್ಟಣ ತಾಲ್ಲೂಕನ ಕೋಟೆ ಶಿವರಾಮ್ ರಾಂಪುರ ಮಲ್ಲೇಶ್ ರಂಗಸ್ವಾಮಿ ಎಂಬುವರು ನೇಪಾಳದ ಸಿಮಿಕೋಟ್ನಲ್ಲಿ ಸಿಲುಕಿದ್ದಾರೆ

ಅಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅಪಾಯದಲ್ಲಿ ಸಿಲುಕಿರುವವರನ್ನ ರಕ್ಷಣೆ ಮಾಡುವ ಕಾರ್ಯಚರಣೆ ನಡೆಯುತ್ತಿದೆ

ಅವರ ರಕ್ಷಣೆಗೆ ಕೇಂದ್ರ ಸರಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧಕ್ಷ ಬಿ

ಯಡ್ಕೂರಪ್ಪ ಹೇಳಿದ್ದಾರೆ ಈ ಕುರಿತು ಟ್ಟಿಟ್ ಮಾಡಿರುವ ಅವರು

ಕುಮಾರಸ್ವಾಮಿ ಅವರು ಈ ಯಾತಾರ್ಥಿಗಳು ಸುರಕ್ಷಿತವಾಗಿ ಕರ್ನಾಟಕಕ್ಕೆ ಹಿಂದಿರುಗಲು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ ರಾಜ್ಞದ ಬಜಿಟ್ ಮಂಡನೆಗೂ ಮುನ್ನ ಆರ್ಥಿಕ ಪರಿಸ್ಥಿತಿ ಕುರಿತು ಸರ್ಕಾರ ಕ್ವೇತಪತ್ರ ಹೊರಡಿಸಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ

ವಿಧಾನಸಭೆಯಲ್ಲಿ ನಿನ್ನೆ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಚರ್ಚೆಯ ಮೇಲೆ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆಗೆ ಎರಡೂ ಪಕ್ಷಗಳಲ್ಲಿ ಆತಂಕ ಮನೆ ಮಾಡಿದೆ ಯಾವುದೇ ಸ್ಪಹ್ವ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣ ಶ್ರಮಾಣದ ಬಜೆಟ್ ಮಂಡನೆ ದೇಕಿಲ್ಲ ಪೂರಕ ಬಜೆಟ್ ಸಾಕು ಎಂದು ಹೇಳುತ್ತಿದ್ದಾರೆ ಇದೆಲ್ಲವನ್ನೂ ನೋಡಿದರೆ ಸರ್ಕಾರ ಹೆಚ್ಚು ದಿನ ಅಧಿಕಾರದಲ್ಲಿ ಇರುವುದಿಲ್ಲ ಎಂಬ ಸಂಶಯ ಬರುತ್ತಿದೆ ಎಂದು ಹೇಳಿದರು ರಾಜ್ಯದಲ್ಲಿ ನಡೆದಿರುವ ಕೆರೆ ಒತ್ತುವರಿಯನ್ನು ನಿರ್ಧಾಕ್ಷಿಣ್ಯವಾಗಿ ತೆರವುಗೊಳಿಸಲಾಗುವುದು ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಕೆ

ಉಳಿದ ಕೆರೆಗಳ ಒತ್ತುವರಿ ತೆರವುಗೊಳಿಸಲಾಗುವುದು ಎಂದು ಹೇಳಿದರು

ಈ ಹಿನ್ನೆಲೆ ಖಾಲಿ ಹುದ್ದೆಗಳ ಭರ್ತಿಗೆ ತ್ರಮ ಕೈಗೊಳ್ಳಲು ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಹುಬ್ಬಳ್ಳಿ ನೈರುತ್ತ ರೇಲ್ವೆ ವಲಯದ ಮಹಾ ಪ್ರಬಂಧಕರ ಕಛೇರಿಯಲ್ಲಿ ಉನ್ನತ ಅಧಿಕಾರಿಗಳ ಸಭೆ ನಡೆಸಿದ ಸಂದರ್ಭದಲ್ಲಿ ಮಹಾಪ್ರಬಂಧಕ ಅಶೋಕ ಗುಪ್ತಾ ಈ ಮಾಹಿತಿ ನೀಡಿರುವುದಾಗಿ ಹೇಳಿದರು

ರೈತರ ಮತ್ತು ತ್ರಮಿಕರ ಬೇವರು ರಕ್ತಕ್ಕೆ ಸಮಾನ ಆದರೆ ಅದಕ್ಕ ಸೂಕ್ತ ಬೆಲೆ ಇಲ್ಲವಾದರೆ ಇಡೀ ಸಮಾಜವೇ ನರಳಬೇಕಾಗುತ್ತದೆ ಎಂದು ವಿಧಾನಸಭಾಧ್ಯಕ್ಷ ಕೆ

ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಜೆಡಿಎಸ್ನ ಎ ಜಿ ರಾಮಸ್ವಾಮಿ ಮಾತನಾಡುತಿದ್ದ ವೇಳೆ ಮಧ್ಯ ಪ್ರವೇಶಿಸಿದ ರಮೇಶಕುಮಾರ ಕೃಷಿ ರಾಜ್ಯದ ವಿಚಾರ ಮಾತ್ರವೇ ಆಗಿದೆಯೇ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ಬಾತೆ ಸಚಿವ ಕೃಷ್ಣ ಧೈರೇಗೌಡ ಅವರನ್ನು ಪ್ರತ್ನಿಸಿದರು ಇದಕ್ಕೆ ಉತ್ತರಿಸಿದ ಸಚಿವರು ಕೇಂದ್ರ ಸರ್ಕಾರ ಸಹ ರೈತರ ಕಲ್ಟಾಣಕ್ಕಾಗಿ ಬೆಳೆ ವಿಮೆಯಂತಹ ಹಲವು ಯೋಜನೆಗಳನ್ನು ರೂಪಿಸಿದೆ ಎಂದರು

ರಮೇಶಕುಮಾರ ಅಸಮಾಧಾನ ವ್ಯಕ್ತಪಡಿಸಿದರು ತುಂಗಭದ್ರ ಜಲಾಶಯದ ಎಲ್ಲಾ ಕಾಲುವೆಗಳಿಗೆ ನೀರು ಬಿಡಬೇಕು ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ಎಸ್ ಗುರುಲಿಂಗನಗೌಡ ಒತ್ತಾಯಿಸಿದ್ದಾರೆ

ಇನ್ನು ಜಲಾಶಯಕ್ಕೆ ಉತ್ತಮವಾಗಿ ನೀರು ಪರಿದು ಬರುತ್ತಿದೆ ಕೂಡಲೇ ನೀರು ಬಿಟ್ಟರೆ ಜಲಾಶಯದ ವ್ಯಾಪ್ತಿಯ ಕೊಪ್ಪಳ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸಹ ಬಿದ್ದಿರುವ ಅಲ್ಪ ಸ್ವಲ್ಪ ಮಳೆಯಿಂದ ಕೆಳ ಭಾಗದ ರೈತರಿಗೂ ನೀರು ದೊರೆಯಲಿದೆ ಎಂದು ಹೇಳಿದ್ದಾರೆ ರಾಜ್ಯದಲ್ಲಿ ಇಸ್ರೇಲ್ ಮಾದರಿ ಕೃಷಿ ತಂತ್ರಜ್ಞಾನದ ಅಗತ್ಯವಿಲ್ಲ ಎಂದು ಕರ್ನಾಟಕ ರಾಜ್ಯ ಹುಸಿರು ಸೇನೆ ಪ್ರತಿಕ್ರಿಯೆ ನೀಡಿದೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಹಸಿರು ಸೇನೆಯ ಮುಖ್ಯ ಕಾರ್ಯದರ್ಶಿ ಬಡಗಲಪುರ ನಾಗೇಂದ್ರ ಈ ತಂತ್ರಜ್ಞಾನ ರಾಜ್ಯಕ್ಕೆ ಸೂಕ್ತವಲ್ಲ ಹಾಗೂ ಇದರ ಅವಶ್ಯಕತೆಯೂ ರಾಜ್ಯಕ್ಕಿಲ್ಲ ಎಂದ ಅವರು ಅದನ್ನು ರಾಜ್ಯಕ್ಕೆ ಪರಿಚಯಿಸಬಾರದು ಎಂದು ಆಗ್ರಹಿಸಿದರು ರೈತರು ರಸಗೊಬ್ಬರ ಖರೀದಿಸುವಾಗ ಕಡ್ಡಾಯವಾಗಿ ಆಧಾರ್ ಪ್ರತಿಯನ್ನು ಹೊಂದಿರುವ ಬಗ್ಗೆ ಹಾಗೂ ರಸಗೊಬ್ಬರ ಮಾರಾಟಗಾರರು ಕಡ್ಡಾಯವಾಗಿ ಪಾಯಿಂಟ್ ಆಫ್ ಸೇಲ್ ಉಪಕರಣದ ಮುಖಾಂತರವೇ ಮಾರಾಟ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕರು ಸೂಚನೆ ನೀಡಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಾನಸ ಸರೋವರ ಯಾತ್ರಿಕರನ್ನು ಸುರಕ್ಷಿತವಾಗಿ ಕರೆತರುವ ಕಾರ್ಯ ಪ್ರಗತಿಯಲ್ಲಿ ಮುಖ್ಯಮಂತ್ರಿ ಎಚ್

ಬಜೆಟ್ ಮಂಡನೆಗೂ ಮುನ್ನ ಶ್ವೇತಪತ್ರ ಬಿಡುಗಡೆಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ

ಕೆರೆ ಒತ್ತುವರಿಗಳ ಶೀಘ ತೆರವಿಗೆ ಕ್ರಮ ಸಣ್ಣ ನೀರಾವರಿ ಖಾತೆ ಸಚಿವ ಕೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು